ಮಕ್ನಳ ಬೌದ್ಧಿಕ ಬೆಳವಣಿಗೆ ಮತ್ತು ಅವರ ಮಾನಸಿಕ ಬಲವನ್ನು ಹೆಚ್ಚಿಸಲು ಈ ಆಟಿಕೆ ಮೇಳ ಸಹಕಾರಿಯಾಗಲಿದೆ ಕಳೆದ ವರ್ಷ ಅಗಸ್ಟ್ನಲ್ಲಿ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಆಟಿಕೆ ಮೇಳದ ಬಗ್ಗೆ ಉಲ್ಲೇಖಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಟಿಕೆಗಳು ಮಕ್ಕಳಲ್ಲಿ ವಿವಿಧ ಚಟುವಟಿಕೆಗಳನ್ನು ವ್ವದ್ಧಿಸುವ ಜೊತೆಗೆ ಸಮಗ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದರು

ಆಟಿಕೆ ಕ್ಷೇತ್ರದಲ್ಲಿ ಜಗತ್ತಿನಲ್ಲೇ ಭಾರತ ಅತಿ ದೊಡ್ಡ ಕೇಂದ್ರವನ್ನಾಗಿ ಹೊರಹೊಮ್ಮಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ

ಸಾಂಪ್ರದಾಯಿಕ ಆಟಿಕೆಗಳ ಜೊತೆಗೆ ಆಧುನಿಕ ಆಟಿಕೆಗಳು ಎಲೆಕ್ಷ್ತಾನಿಕ್ ಆಟಿಕೆಗಳು ಫಝಲ್ಪ್ ಗೇಮ್ಸ್ ಸೇರಿದಂತೆ ವಿವಿಧ ಆಟಿಕೆಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ ಮೇಳದ ಸಂದರ್ಭದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಆಟಿಕೆ ಮೇಳದ ತಜ್ಞರೊಂದಿಗೆ ಭಾಷಣಗಳು ವಿನ್ಯಾಸ ತಯಾರಿಕೆ ಸೇರಿದಂತೆ ವಿವಿಧ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಆಟಿಕೆ ಮೇಳದಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯಾಗಿ ಮಾರ್ಪಡಲಿದೆ

ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಅವರು ಹೊಸ ಮಾರ್ಗಸೂಚಿ ಅನ್ವಯ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಗಾ ಇಡಲು ಮುಖ್ಯ ದೂರು ಅಧಿಕಾರಿಯನ್ನು ನೇಮಕ ಮಾಡಲಾಗುವುದು ಈ ಸಂಬಂಧ ದೂರುಗಳಿದ್ದರೆ ಅಧಿಕಾರಿಯನ್ನು ಸಂಪರ್ಕಿಸಿ ದೂರು ನೀಡಬಹುದು ಎಂದು ತಿಳಿಸಿದ್ದಾರೆ ಸಾಮಾಜಿಕ ವೇದಿಕೆಗಳಿಗೆ ಜನರನ್ನು ತಪ್ಪುದಾರಿಗೆಳೆಯುವ ಯಾವುದೇ ಮಾಹಿತಿಗಳ ಬಳಕೆಗೆ ಅವಕಾಶ ನೀಡುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳ ವಿರುದ್ದ ಕೇಳಿ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಅವುಗಳ ನಿಯಂತ್ರಣಕ್ಕಾಗಿ ಮಾರ್ಗಸೂಚಿಗಳನ್ನು ತರಲಾಗಿದೆ ಎಂದು ತಿಳಿಸಿದರು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಓಟಿಟಿ ಮತ್ತು ಡಿಜಿಟಲ್ ಮಾಧ್ಯಮ ವೇದಿಕೆಗಳಿಗೆ ಮೂರು ಹಂತದ ನಿಯಂತ್ರಣವನ್ನು ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಮನ್ಸುಖ್ ಮಾಂಡವ್ಯ ಉಪಸ್ಥಿತರಿದ್ದರು ಈ ಒಪ್ಸಂದದಿಂದ ಹಾಲ್ಡಿಯಾ ಸಾಹಿಬ್ಗಂಜ್ ಮತ್ತು ವಾರಾಣಾಸಿಯ ತಿರುವುಗಳಲ್ಲಿ ಎಲ್ಪಿಜಿ ಸಾಗಣೆ ಹಡಗುಗಳಿಗೆ ಸಹಾಯಕವಾಗಲಿದೆ ಎಂಓಎಲ್ ಸಮೂಹ ಜಗತ್ತಿನಲ್ಲೇ ಅತಿ ಹೆಚ್ಚು ಸ್ವಾಭಾವಿಕ ಇಂಧನ ಸಾಗಿಸುವ ಸಂಸ್ದೆಯಾಗಿದೆ

ಅಲ್ಲದೇ ಪ್ರತಿಭಟನೆ ರಸ್ತೆ ತಡೆಯಿಂದ ಸಾಗಣೆಯಲ್ಲಿ ವಿಳಂಬವಾಗುತ್ತದೆ ಈ ಹೊಸ ಒಪ್ಪಂದದಿಂದ ಎಲ್ಪಿಜಿ ಸಾಗಣೆಯ ಖರ್ಚು ಕಡಿತವಾಗಲಿದೆ

ಜಾಗತಿಕವಾಗಿ ಭಾರತ ಸಂಶೋಧನೆ ಮತ್ತು ಅಭಿವೃದ್ದಿಯ ಕೇಂದ್ರವಾಗಲಿದೆ ಎಂದರು

ಪಳನಿಸ್ವಾಮಿ ಘೋಷಿಸಿದ್ದಾರೆ ಈ ನೀತಿ ಎಲ್ಲಾ ಸರ್ಕಾರಿ ಅನುದಾನಿಕ ಕಾನೂನಾತ್ಮಕ ಸಂಸ್ಥೆ ಮತ್ತು ನಿಯೋಗಗಳ ಉದ್ಯೋಗಿಗಳಿಗೆ ಅನ್ವಯಿಸಲಿದೆ

ಐದು ದಿನಗಳ ಪಂದ್ಯಾವಳಿಯಲ್ಲಿ ದೇಶದ ಅನೇಕ ಕ್ರೀಡಾಳುಗಳು ಭಾಗವಹಿಸಲಿದ್ದಾರೆ ಈ ಪಂದ್ಯಾವಳಿಯನ್ನು ವಿದಿಯೋ ಕಾನ್ಸೆರೆನ್ಸ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ

ಜಮ್ಮು ಕಾಶ್ಮೀರದ ಚಳಿಗಾಲದ ಪಂದ್ಯಾವಳಿ ಸಂಸ್ಡೆ ಕ್ರೀಡಾ ಮಂಡಳಿಯ ಸಹಯೋಗದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಖೇಲೋ ಇಂಡಿಯಾ ಪಂದ್ಯಾವಳಿಯನ್ನು ಆಯೋಜಿಸಿದೆ ಅಲ್ಟೈನ್ ಸ್ಟೈಯಿಂಗ್ ನೋರ್ಡಾಕ್ ಸ್ಕೀ ಸ್ನೋಬೋರ್ಡಿಂಗ್ ಸ್ಕಿ ಮೌಂಟೆನೇರಿಂಗ್ ಐಸ್ ಹಾಕಿ ಐಸ್ ಸ್ಕೇಟಿಂಗ್ ಐಸ್ ಸ್ವಾಕ್ ಕ್ರೀಡೆಗಳು ಪ್ರಮುಖ ಆಕರ್ಷಣೆಯಾಗಿವೆ

ದೋಣಿಯು ಅಪಾಯದಲ್ಲಿರುವುದನ್ನು ಮನಗಂದ ಭಾರತೀಯ ಭದ್ರತಾ ಪಡೆಗಳು ಊಟ ನೀರು ಮತ್ತು ವೈದ್ಯಕೀಯ ನೆರವು ನೀಡಿದೆ ಇವರಲ್ಲಿ ಅನೇಕರು ಮ್ಯಾನ್ಮಾರ್ನಿಂದ ಹೊರಬಂದ ನಾಗರಿಕರು ಎಂದು ಬಾಂಗ್ವಾದೇಶದ ಯುಎನ್ಎಚ್ಸಿಆರ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಅನುರಾಗ್ ಶ್ರೀವಾಸ್ತವ್ ತಿಳಿಸಿದರು ಯುನ್ನೆಟೆಡ್ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಮತ್ತು ಅಂತರಾಷ್ಟೀಯ ಸಹಕಾರ ಸಚಿವ ಶೇಕ್ ಅಬ್ದುಲ್ಲಾ ಜಯಾದ್ ಬಿನ್ ಸುಲ್ತಾನ್ ಅಲ್ ನಹಿನ್ ಎರಡು ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ್ದಾರೆ ಅವರು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ದೆಹಲಿಯಲ್ಲಿರುವ ಹೈದಾರಾಬಾದ್ ಹೌಸ್ನಲ್ಲಿ ಇಂದು ಭೇಟಿಯಾಗಲಿದ್ದಾರೆ

ಕ್ರೀಡಾಂಗಣದಲ್ಲಿ ಆಡಿದ ಮೊದಲ ಅಂತಾರಾಷ್ಟೀಯ ಪಂದ್ಯದಲ್ಲೇ ಟೀಂ ಇಂಡಿಯಾ ಗೆಲುವು ದಾಖಲಿಸಿದೆ ಕೇವಲ ಎರಡನೇ ದಿನದಲ್ಲಿ ಟೆಸ್ಟ್ ಪಂದ್ಯ ಮುಗಿದಿದೆ